ಉತ್ತರಪ್ರದೇಶ ದೆಹಲಿ ಛತ್ತೀಸ್ಗಢ ಗುಜರಾತ್ ಜಾರ್ಖಂಡ್ ಮತ್ತು ಲಡಾಕ್ ರಾಜ್ಜಗಳು ಈ ಸಾಲಿಗೆ ಸೇರಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಚಾಣ ಸಚಿವಾಲಯದ ಜಂಟ ಕಾರ್ಯದರ್ಶಿ ಲವ್ ಅಗರ್ವಾಲ್ ದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ತಿಳಿಸಿದರು ಈ ರಾಜ್ಲಗಳಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದ್ದು

ಕರ್ನಾಟಕ ಮಹಾರಾಷ್ಟ ಕೇರಳ ಉತ್ತರ ಪ್ರದೇಶ ರಾಜಸ್ತಾನ ಅಂಧಪ್ರದೇಶ ಗುಜರಾತ್ ತಮಿಳುನಾಡು ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ಹರಿಯಾಣದಲ್ಲಿ ಈ ಪ್ರಮಾಣದಲ್ಲಿ ಸ್ಕ್ರಿಯ ಪ್ರಕರಣಗಳು ದಾಖಲಾಗಿವೆ ಎಂದು ಅವರು ತಿಳಿಸಿದರು

ಕರ್ನಾಟಕ ಮಹಾರಾಷ್ಟ ಆಂಧ್ರಪ್ರದೇಶ ದೆಹಲಿ ಮತ್ತು ಹರಿಯಾಣಗಳಲ್ಲಿ ಕೋವಿಡ್ನಿಂದ ಮರಣ ಹೊಂದುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಹೇಳಿದರು ಹೆಡ್ ರಾಷ್ಷೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಬರುವ ಎಲ್ಲಾ ಫಲಾನುಭವಿಗಳಿಗೆ ಈ ವರ್ಷದ ಮೇ ಮತ್ತು ಜೂನ್ ತಿಂಗಳಲ್ಲಿ ಹೆಚ್ಚುವರಿಯಾಗಿ ಆಹಾರ ಧಾನ್ಯಗಳನ್ನು ಒದಗಿಸುವ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿಂದು ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ

ಪ್ರತಿಯೊಬ್ಬ ವ್ಚಿಕಿಗೆ ಸೂಕ್ತ ಪೌಟ್ಕಿಕ ಆಹಾರ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ತೀರ್ಮಾನ ಕ್ನೆಗೊಂಡಿದ್ಲು

ಕೋವಿಡ್ ಲಸಿಕೆ ವ್ಹರ್ಥ ಮಾಡುವ ಪ್ರಮಾಣವನ್ನು ತಗ್ಗಿಸುವ ಮೂಲಕ ಆರೋಗ್ಡ ಕಾರ್ಯಕರ್ತರು ಮತ್ತು ನರ್ಸ್ಗಳು ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಶಂಸಿಸಿದ್ದಾರೆ

ಯಾವುದೇ ಲಸಿಕೆಯನ್ನು ವ್ವರ್ಥಗೊಳಿಸದಂತೆ ಸದ್ದಳಕೆ ಮಾಡಿಕೊಳ್ಳಲು ಕ್ರಮ ಕ್ಕೆಗೊಳ್ಟಲಾಗಿದೆ ಎಂದು ತಿಳಿಸಿದ್ದರು ಹೆಡ್ ದೇಶದಲ್ಲಿ ಕೊರೊನಾದಿಂದ ಎದುರಾಗಿರುವ ಪರಿಸ್ಥಿತಿ ಕುರಿತು ಆರ್ಬಿಐ ನಿರಂತರವಾಗಿ ನಿಗಾ ವಹಿಸುತ್ತಿದ್ದು ಪರಿಸ್ವಿತಿಯನ್ನು ನಿಭಾಯಿಸಲು ಅಗತ್ತವಿರುವ ಎಲ್ಲಾ ರೀತಿಯ ಸಂಪನ್ನೂಲ ಹಾಗೂ ಉಪಕರಣಗಳನ್ನು ಒದಗಿಸಲು ಬದ್ದವಾಗಿದೆ ಎಂದು ಆರ್ಬಿಐ ಗನರ್ವರ್ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ ವಿವಿಧ ಸಾಮಾಜಿಕ ಜಾಲತಾಣಗಳ ಮೂಲಕ ಇಂದು ಮಾತನಾಡಿದ ಅವರು ಆರ್ಥಿಕ ಪರಿಸ್ತಿತಿ ಮತ್ತು ಹಣಕಾಸು ಮಾರುಕಟ್ಟೆಯಲ್ಲಿನ ಸ್ಹಿತಿಗತಿಗಳನ್ನು ಅವಲೋಕಿಸಲಾಗುತ್ತಿದ್ದು

ಕೋವಿಡ್ಗೆ ಸಂಬಂಧಿಸಿದಂತೆ ಆರೋಗ್ಯ ಮೂಲ ಸೌಕರ್ಯ ಮತ್ತು ಇತರ ಸೇವೆಗಳನ್ನು ಹೆಚ್ಚಿಸಲು ಈ ಹಣವನ್ನು ಬ್ಲಾಂಕ್ಗಳಿಗೆ ಬಿಡುಗಡೆ ಮಾಡುತ್ತಿರುವುದಾಗಿ ಅವರು ಹೇಳಿದರು

ಲಸಿಕೆ ಉತ್ವಾದಕರು ಆಮದುದಾರರು ಲಸಿಕೆ ಪೂರೈಕೆದಾರರು ಅಗತ್ಯ ವೈದ್ಯಕೀಯ ಉಪಕರಣಗಳು ಮುಂತಾದ ಸೌಲಭ್ಯಗಳನ್ನು ಒದಗಿಸಲು ಈ ಹಣ ಬಳಸಿಕೊಳ್ಳಲು ಅವಕಾಶವಿರುತ್ತದೆ ಎಂದು ತಿಳಿಸಿದ್ದಾರೆ

ರಾಜ್ಲಗಳ ಮುಖ್ಯ ಕಾರ್ಯದರ್ತಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಾರರೊಂದಿಗೆ ಇಂದು ನಡೆದ ಸಂವಾದದಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಈ ಸೂಚನೆ ನೀಡಿದ್ದು ಅತ್ವಧಿಕ ಉಷ್ಣತೆ ಅಸಮರ್ಪಕ ನಿರ್ವಹಣೆ ಅಥವಾ ಆಂತರಿಕ ಸಾಧನಗಳ ಮೇಲೆ ಅಧಿಕ ಕೆಲಸದೊತ್ತಡದಿಂದಾಗಿ ಶಾರ್ಟ್ ಸರ್ಕ್ಲೂಟ್ ಉಂಟಾಗುವ ಸಾಧ್ಯತೆಯ ಬಗ್ಗೆ ಪ್ರಸ್ತಾಪಿಸಿದರು ಈ ಸಂಬಂಧ ಆರೋಗ್ಯ ಇಂಧನ ಹಾಗೂ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವಂತೆ ತಿಳಿಸಲಾಯಿತು ಹೆಡ್ ಕರ್ನಾಟಕದ ಚಾಮರಾಜನಗರ ಜಿಲ್ಲಾಸ್ತತೆಗೆ ಇಂದು ಭೇಟಿ ನೀಡಿದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್ ಸೋಂಕಿತರ ಆರೋಗ್ಯ ವಿಚಾರಿಸಿದರು ನಂತರ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಸಚಿವರು ಆಸ್ವತ್ರೆಯಲ್ಲಿ ಮೊನ್ನೆ ನಡೆದ ದುರ್ಘಟನೆ ಸಂಬಂಧ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿ

ಪಾಟೀಲ್ ಅವರ ನೇತ್ವತ್ತದಲ್ಲಿ ವಿಚಾರಣಾ ಆಯೋಗವನ್ನು ಸರ್ಕಾರ ರಚಿಸಿದೆ ಆಯೋಗದ ವರದಿ ನಂತರ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಲರಿಸಿದರು ಈ ನಡುವೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಸಚಿವ ಡಾ

ಸುಧಾಕರ್ ವಿಶ್ವದ ಅತಿ ದೊಡ್ಡ ಅಭಿಯಾನದಲ್ಲಿ ಕರ್ನಾಟಕ ರಾಜ್ಯ ಇಂದು ಒಂದು ಕೋಟಿ ಕೋವಿಡ್ ಲಸಿಕೆ ಡೋಸ್ ವಿತರಣೆ ಪೂರ್ಲೆಸಿ ವಿತರಿಸಿದೆ

ಕೊರೋನಾ ವಿರುದ್ದದ ಈ ಸಮರದಲ್ಲಿ ಲಸಿಕೆ ಅತ್ತಂತ ದೊಡ್ಡ ಅಸ್ತವಾಗಿದ್ದು ಪ್ರತಿಯೊಬ್ಬರಿಗೂ ಆದಪ್ಟು ಶೀಘ್ರದಲ್ಲಿ ಲಸಿಕೆ ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಡಾ

ಸದಾನಂದಗೌಡ ಹೇಳಿದ್ದಾರೆ ರಾಜ್ಲಗಳಿಗೆ ಚುಚ್ಚುಮದ್ದು ಹಂಚಿಕೆ ಪ್ರಕ್ರಿಯೆ ಕ್ರಿಯಾತ್ಸಕವಾಗಿದೆ ಹಾಗೂ ಮುಂಬರುವ ವಾರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚುರ್ಚುಮದ್ದು ಪೂರೈಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಕೋವಿಡ್ ಚಿಕಿತ್ಸೆಗಾಗಿ ಔಷಧ ಮತ್ತು ಇತರ ಅಗತ್ಯ ಔಷಧಿಗಳ ಲಭ್ಯತೆ ಕುರಿತು ಸಚಿವರ ಅಧ್ಯಕ್ಷತೆಯಲ್ಲಿಂದು ಪರಾಮರ್ಶೆ ಸಭೆ ನಡೆಯಿತು

ಸದ್ದ ದೇಶದಲ್ಲಿ ತುರ್ತು ಅಗತ್ತವಿರುವ ಆಮ್ಲಜನಕ ಹಾಗೂ ಮಹತ್ವದ ವೈದ್ಯಕೀಯ ಉಪಕರಣಗಳನ್ನು ಏಳು ಹಡಗುಗಳ ಮೂಲಕ ವಿವಿಧ ದೇಶಗಳಿಂದ ಪೂರೈಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು ಕಳೆದ ವರ್ಷ ಕೊವಿಡ್ನಿಂದ ವಿದೇಶದಲ್ಲಿ ತೊಂದರೆಗೀಡಾಗಿದ್ದ ಭಾರತೀಯರನ್ನು ಆಪರೇಷನ್ ಸಮುದ್ರ ಸೇತು ಮೂಲಕ ಸುರಕ್ಷಿತವಾಗಿ ಮರಳಿ ದೇಶಕ್ಕೆ ಕರೆ ತರಲಾಗಿತ್ತು ಅದೇ ರೀತಿ ಈ ಭಾರಿಯೂ ಭಾರತೀಯ ನೌಕಾಪಡೆಯು ಸಂಕಷ್ಷದ ಈ ಸಮಯದಲ್ಲಿ ದೇಶದ ಜನತೆಯೊಂದಿಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ತ್ಯಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಇಂದು ಪಶ್ಚಿಮ ಬಂಗಾಳ ಮುಖ್ಚಮಂತ್ರಿಯಾಗಿ ಮೂರನೇ ಬಾರಿಗೆ ಪದಗ್ರಹಣ ಮಾಡಿದರು ರಾಜಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಸರಳ ಸಮಾರಂಭದಲ್ಲಿ ರಾಜ್ಯಪಾಲ ಜಗದೀಪ್ ಧನ್ಕರ್ ಪ್ರಮಾಣವಚನ ಬೋಧಿಸಿದರು

ಹೊಸದಾಗಿ ಆಯ್ಕೆಯಾಗಿರುವ ಟಎಂಸಿ ಶಾಸಕರು ನಾಳೆ ಮತ್ತು ನಾಡಿದ್ದು ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂಗ್ಲೆಂಡ್ನಲ್ಲಿ ತಮ್ಮ ನಿಗದಿತ ಎಲ್ಲಾ ಕಾರ್ಯಕ್ರಮಗಳಲ್ಲೂ ವರ್ಚುವಲ್ ವೇದಿಕೆ ಮೂಲಕ ಪಾಲ್ಗೊಳ್ಳುವುದಾಗಿ ವಿದೇಶಾಂಗ ಸಚಿವ ಡಾ

ಜೈಶಂಕರ್ ತಿಳಿಸಿದ್ದಾರೆ